ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ರಾಜ್ಯ ಚುನಾವಣಾ ಆಯೋಗದಿಂದ ಅಂತಿಮ ಸಿದ್ದತೆಗೆ ಕ್ರಮ

ಶೋಷಿತ ವರ್ಗಗಳ ಮೇಲಿನ ದೌರ್ಜನ್ನ ಅತ್ಡಾಚಾರ ತಡೆಗೆ ವ್ಣವಸ್ಥಿತ ಕಾನೂನು ಜಾರಿಗೆ ತರಲು ಚಿಂತನೆ ಕೇಂದ್ರ ಸಚಿವ ರಾಮದಾಸ್ ಆಠವಳೆ

ಿ ಬರುವ ಜನವರಿಯಲ್ಲಿ ಕೃಷಿ ಸಂಜೀವಿನಿ ಹೆಸರಿನ ಅಗ್ರೀ ಮೊಬೈಲ್ ಹೆಲ್ತ್ ವಾಹನಗಳಿಗೆ ಚಾಲನೆ ಕೃಷಿ ಖಾತೆ ಸಚಿವ ಬಿ

ವಾರ್ತೆಗಳ ವಿವರ ರಾಜ್ಜದಲ್ಲಿ ನಾಳೆ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದ್ದು

ಚುನಾವಣೆ ನಡೆಯುವ ಎಲ್ಲ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮತಪೆಟ್ಟಿಗೆಗಳು ಮತಗಟ್ಟೆ ಸಿಬ್ಬಂದಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳಿಗೆ ನಿಯೋಜಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೊಳ್ನುತ್ತಿದೆ ಮುಕ್ತ ಮತ್ತು ನ್ಯಾಯಸಮ್ತ ಚುನಾವಣೆಗೆ ಆಯೋಗ ವ್ಯಾಪಕ ಕಟ್ಟುನಿಟ್ಟನ ತ್ರಮಗಳನ್ನು ಕೈಗೊಂಡಿದ್ದು

ಮತದಾನ ನಡೆಯುವ ಕೇಂದ್ರಗಳ ಸಮೀಪ ಮದ್ಯ ಮಾರಾಟ ನಿಷೇಧಿಸಲಾಗಿದ್ದು ಮತದಾನ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅಕ್ರಮ ತಡೆಗೆ ವ್ಯಾಪಕ ಕಣ್ಗಾವಲು ವಹಿಸಲಾಗಿದೆ ಶೋಷತ ವರ್ಗಗಳ ಮೇಲಿನ ದೌರ್ಜನ್ಯ ಅತ್ಕಾಚಾರ ತಡೆಗೆ ವ್ಯವಸ್ಥಿತ ಕಾನೂನು ಜಾರಿಗೆ ತರುವ ನಿಟ್ಟನಲ್ಲಿ ಚಿಂತನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ಸಚಿವ ರಾಮದಾಸ್ ಆಕವಳೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಪದ್ದತಿಯನ್ನು ನಿರ್ಮೂಲನೆಗೊಳಿಸುವುದು ಯುವ ಸಮುದಾಯದ ಪ್ರಥಮ ಆದ್ಯತೆಯಾಗಬೇಕು ಈ ನಿಟ್ಟನಲ್ಲಿ ಸರ್ಕಾರ ಅಂತರ್ಜಾತಿ ವಿವಾಹಕ್ಕೆ ಉತ್ತೇಜನ ನೀಡುತ್ತಿದೆ

ಜಾತಿ ಕಾರಣಕ್ಕಾಗಿ ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾಗುವ ಮತ್ತು ಕಿರುಕುಳ ಅನುಭವಿಸುವ ವ್ಯವಸ್ಥೆ ಕೊನೆಗಾಣಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು

ಹೊಸದಿಲ್ಲಿಯಲ್ಲಿ ನಿನ್ನೆ ಈ ವಿಷಯ ಪ್ರಕಟಿಸಿರುವ ಕೇಂದ್ರ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಹಿರಿಯ ನಾಗರಿಕರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ತೀರ್ಮಾನ ಕೈಗೊಳ್ಳಲಾಗಿದೆ ಇದರಿಂದ ಬ್ಯಾಂಕ್ಗಳಲ್ಲಿ ನೂಕುನುಗ್ಗಲು ಉಂಟಾಗುವುದನ್ನು ತಡೆಯಬಹುದು ಎಂದು ತಿಳಿಸಿದರು ಸಮುದಾಯದ ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ಪ್ರತಿಯೊಬ್ಬ ನಾಗರಿಕನು ಜವಾಬ್ದಾರಿಯಿಂದ ವರ್ತಿಸಬೇಕು ವೈಯಕ್ತಿಕ ಸ್ವಚ್ಛತೆ ಜೊತೆಗೆ ಸುತ್ತಲಿನ ಪರಿಸರದ ಸ್ವಚ್ಛತೆ ಬಗ್ಗೆಯೂ ಕಾಳಜಿ ವಹಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಉಗುಳುವುದು ತರವಲ್ಲ ಯೋಜನೆಯಡಿ ಜೈವಿಕ ತಂತ್ರಜ್ವಾನದ ಪೀಕುದಾನಿ ಅಳವಡಿಕೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಖಗೋಳ ವಿಜ್ವಾನದ ಅತ್ಯಂತ ಅಪರೂಪದ ವಿದ್ಯಮಾನವೊಂದು ಇಂದು ಘಟಿಸಲಿದೆ ಗುರು ಮತ್ತು ಶನಿರ್ರಹಗಳು ಇದೇ ಮೊದಲ ಬಾರಿ ಅತ್ಯಂತ ಸಮೀಪಕ್ಕೆ ಬರಲಿವೆ ಇದನ್ನು ಖಗೋಳ ವಿಜ್ಞಾನಿಗಳು ಮಹಾ ಸಂಯೋಗ ಎಂದು ಕರೆದಿದ್ದಾರೆ

ಇಂದು ಗುರು ಮತ್ತು ಶನಿ ಗ್ರಹಗಳ ಸಂಯೋಗವು ಗೋಚರಿಸಲಿದ್ದು

ಈ ಕೌತುಕವನ್ನು ಧಾರವಾಡ ಪೂದೇಶಕ ವಿಜ್ಞಾನ ಕೇಂದ್ರದಲ್ಲಿ ದೂರದರ್ಶಕದ ಮೂಲಕ ಸಾರ್ವಜನಿಕರಿಗೆ ತೋರಿಸುವ ವ್ಯವಸ್ಥೆ ಮಾಡಲಾಗಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಎಲ್

ಪರೀಕ್ಷಾ ಕೇಂದ್ರಗಳಿಂದ ಹೇಗೆ ಕೋವಿಡ್ ಸೋಂಕು ಪರಡದಂತೆ ನೋಡಿಕೊಂಡಿದ್ದವೋ ಅದೇ ರೀತಿ ಈಗ ಶಾಲೆಗಳಿಂದ ಕೋವಿಡ್ ಸೋಂಕು ಹರಡದಂತೆ ಅಗತ್ವವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಪೋಷಕರು ತಮ್ಮ ಮಕ್ಕಳ ಮುಂದಿನ ಭವಿಷ್ಕವನ್ನು ಯೋಚಿಸಿ ಮಕ್ಕಳನ್ನು ಶಾಲೆಗಳಗೆ ಕಳುಹಿಸಬೇಕು ಆದರೆ ಅವರ ಕಲಿಕೆಗೆ ಲೋಪವಾಗದಂತೆ ಪಠ್ವಕ್ರಮ ರಚಿಸಿ ಇನ್ನು ಒಂದು ವಾರದ ಒಳಗೆ ಪ್ರಕಟಿಸಲಾಗುವುದು ಎಂದು ಸಚಿವ ಎಸ್

ಕೃಷಿ ಸಂಜೀವಿನಿ ಹೆಸರಿನ ಅಗ್ರೀ ಮೊಬೈಲ್ ಹೆಲ್ತ್ ವಾಹನಗಳನ್ನು ಬರುವ ಜನವರಿಯಲ್ಲಿ ಲೋರ್ಕಾಪಣೆಗೊಳಿಸಲಾಗುತ್ತಿದೆ

ಸಾಗರೋತ್ತರ ಕನ್ನಡಿಗರ ಸಂಘಗಳೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದದಲ್ಲಿ ಮಾತನಾಡಿದ ಅವರು ಅನ್ನದಾತರನ್ನು ಸಂಕಪ್ಪದಿಂದ ಪಾರುಮಾಡಲು ಆದ್ಯತೆ ನೀಡಲಾಗಿದೆ ರೈತರ ಅಭ್ಯದಯಕ್ಕೆ ಸರ್ಕಾರ ಬದ್ದವಾಗಿದ್ದು ತಂತ್ರಜ್ಞಾನ ಬಳಕೆಯೊಂದಿಗೆ ಕೃಷಿಕರ ಶ್ರೇಯೋಭಿವೃದ್ಧಿಗೆ ತ್ರಮ ವಹಿಸಲಾಗುವುದು ಎಂದು ಹೇಳಿದರು ಕಳೆದ ಹಲವು ತಿಂಗಳುಗಳಿಂದ ರಾಜ್ಜದಲ್ಲಿ ರೈತರು ಮತ್ತು ಕಾರ್ಮಿಕರು ಚಳವಳಿ ಪ್ರತಿಭಟನೆ ಹಾಗೂ ಸತ್ತಾಗ್ರಹಗಳಲ್ಲಿ ತೊಡಗಿದ್ದಾರೆ ಪ್ರತಿಭಟನೆಯಲ್ಲಿ ನಿರತರಾಗಿರುವ ರೈತರು ಕಾರ್ಮಿಕರನ್ನು ಮಾತುಕತೆಗೆ ಕರೆದು ಸಮಸ್ಥೆಯನ್ನು ಸೌಹಾರ್ದಯುತವಾಗಿ ಬಗೆಹರಿಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿರುವ ಅವರು ಕಾರು ತಯಾರಿಕೆಯ ಬಿಡದಿ ಟೊಯೋಟಾ ಕಂಪನಿ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಹಲವು ಘಟಕಗಳನ್ನು ಹೊಂದಿದೆ ಅದರ ಒಂದು ಘಟಕದಲ್ಲಿ ಸುಮಾರು ಎರಡು ಸಾವಿರ ಜನ ಕಾಯಂ ನೌಕರರು ಕೆಲಸ ಮಾಡುತ್ತಿದ್ದಾರೆ

ಪ್ರತಿಭಟನೆಗೆ ಕೂತರೆ ಕಂಪನಿಗಳು ಸೊಪ್ಪು ಹಾಕುತ್ತಿಲ್ಲ

ಬಿಡದಿ ಟೊಯೋಟಾ ಕಿರೋಸ್ಕರ್ ಕಾರ್ಮಿಕರ ಮುಷ್ಕರಕ್ಕೆ ಎರಡು ತಿಂಗಳಾಗುತ್ತಿದೆಯಾದರೂ ಪರಿಹಾರ ಕಾಣಿಸುತ್ತಿಲ್ಲ ಕಾರ್ಮಿಕರು ಮತ್ತು ಸಂಸ್ಥೆಯ ಮುಖ್ಯಸ್ಥರ ನಡುವಿನ ಭಿನ್ನಾಭಿಪ್ರಾಯಗಳು ಶ್ರತಿಷ್ಠೆ ಮತ್ತು ಸರ್ಕಾರದ ನಿರ್ಲಕ್ಷ್ಮವೂ ಸಹ ಇದಕ್ಕೆ ಕಾರಣವಾಗಿರಬಹುದು ರಾಜ್ಯದ ಡಿದ್ಯಮಿಕ ಪ್ರಗತಿ ದೃಷ್ಟಿಯಿಂದ ಈ ಸಮಸ್ಕೆಗೆ ಅಂತ್ಯ ಹಾಡುವುದು ಈಗಿನ ಅಗತ್ತವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಈ ಎಲ್ಲ ಕಾರಣಗಳಿಂದಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕು ಸಂಸ್ಥೆಯ ಪ್ರತಿಭಟನಾನಿರತ ಕಾರ್ಮಿಕರು ಸಂಸ್ಥೆಯ ಮುಖ್ವಸ್ಥರನ್ನು ನೇರಾನೇರವಾಗಿ ಸಂಧಾನಕ್ಕೆ ಕೂರಿಸಬೇಕು ಈ ವಿಚಾರದಲ್ಲಿ ಸರ್ಕಾರ ಸಂಪರ್ಕ ಸೇತುವಾಗಿ ನಡೆದುಕೊಳ್ಳಬೇಕು ರಾಜ್ಯದ ದಿದ್ದಮಿಕ ಭವಿಷ್ಯದ ದೃಷ್ಟಿಯಿಂದ ಇದು ಅನಿವಾರ್ಯವೂ ಕೂಡ ಆಗಿದೆ ಎಂದು ಎಚ್

ಈಗ ಚುಟುಕು ಸುದ್ದಿ ಹಾವೇರಿಯ ಬಸವಕೇಂದ್ರ ಹೊಸಮಠದಲ್ಲಿ ನಿನ್ನೆ ಏರ್ಪಡಿಸಲಾಗಿದ್ದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಬೆಂಗಳೂರಿನ ವಿಶ್ರಾಂತ ಕುಲಪತಿ ಹಾಗೂ ಸಾಹಿತ್ವ ಚಿಂತಕ ಮಲ್ಲೇಪುರಂ ವೆಂಕಟೇಶ ಅವರಿಗೆ ಡಾಕ್ಟರ್ ಶಿಮುಖ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ರಾಜ್ಯ ಚುನಾವಣಾ ಆಯೋಗದಿಂದ ಅಂತಿಮ ಸಿದ್ದತೆಗೆ ಕ್ರಮ ಿತ ಕೋಷಿತ ವರ್ಗಗಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ತಡೆಗೆ ವ್ಯವಸ್ಥಿತ ಕಾನೂನು ಜಾರಿಗೆ ತರಲು ಚಿಂತನೆ ಕೇಂದ್ರ ಸಚಿವ ರಾಮದಾಸ್ ಆಠವಳೆ